ಕೇಂದ್ರದಲ್ಲಿ ನೂತನ ಸರಕಾರ ರಚನೆಗೆ ಬಿಜೆಪಿ ಹಿರಿಯ ನಾಯಕ ನರೇಂದ್ರ ಮೋದಿ ಅವರಿಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಆಹ್ವಾನ ನೀಡಿದ್ದಾರೆ ಜತೆಗೆ ತಮ್ನ ಸಂಪುಟದ ನೂತನ ಸಚಿವರ ಪಟ್ಟಿ ನೀಡುವಂತೆಯೂ ಸೂಚಿಸಿದ್ದಾರೆ ರಾಷ್ಲಪತಿ ಭವನದಲ್ಲಿ ಪ್ರಮಾಣವಚನ ಸ್ತೀಕಾರ ಸಮಾರಂಭ ನಡೆಯಲಿದ್ದು

ಇದಕ್ಕೂ ಮುನ್ನ ಕೇಂದ್ರದಲ್ಲಿ ನೂತನ ಸರಕಾರ ರಚನೆಗೆ ನರೇಂದ್ರ ಮೋದಿ ಅವರು ರಾಷ್ಲಪತಿ ಅವರಲ್ಲಿ ಹಕ್ಕು ಮಂಡಿಸಿದ್ದರು ಬಿಜೆಪಿ ಸಂಸದೀಯ ಪಕ್ಷದ ನಾಯಕನಾಗಿ ಆಯ್ಲೆಯಾದ ಕುರಿತು ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳು ತಮಗೆ ಬೆಂಬಲ ಸೂಚಿಸಿ ನೀಡಲಾದ ಪತ್ರವನ್ನು ರಾಮನಾಥ್ ಕೋವಿಂದ್ ಅವರಿಗೆ ಈ ವೇಳೆ ನರೇಂದ್ರ ಮೋದಿ ಹಸ್ತಾಂತರಿಸಿದ್ದರು ರಾಷ್ಲಪತಿ ಅವರ ಭೇಟಿಯ ಬಳಿಕ ಸುದ್ದಿಗಾರರ ಜತೆ ಮಾತನಾಡಿದ ನರೇಂದ್ರ ಮೋದಿ ನೂತನ ಸರ್ಕಾರ ರಚಿಸಲು ರಾಷ್ಟಪತಿ ಅವರು ತಮಗೆ ಆಹ್ವಾನ ನೀಡಿದ್ದಾರೆ ಎಂದು ಹೇಳದರು

ಕನಸುಗಳನ್ನು ಈಡೇರಿಸಲು ಪೂರ್ಣ ಪ್ರಮಾಣದಲ್ಲಿ ಬದ್ದವಾಗಿದೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಮತ್ತು ಸಬ್ ಕಾ ವಿಶ್ವಾಸ್ ಎಂಬ ಹೊಸ ಮಂತ್ರದೊಂದಿಗೆ ದೇಶವನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ದಿ ಪಡಿಸಲು ಸರಿಯಾದ ದಿಕ್ಕಿನಲ್ಲಿ ಸಾಗುವುದಾಗಿ ವಿಶ್ವಾಸದಿಂದ ನುಡಿದರು ಇದಕ್ಕು ಮುನ್ನ ಅವರು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ನೂತನ ನಾಯಕನಾಗಿ ಅವಿರೋಧವಾಗಿ ಆಯ್ಕೆಯಾದರು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂತನ ಸಂಸದರು ಹಾಗೂ ಹಿರಿಯ ನಾಯಕರು ಭಾಗವಹಿಸಿದ್ದರು ಇದಕ್ಕೂ ಮೊದಲು ಬಿಜೆಪಿ ಸಂಸದೀಯ ಪಕ್ಷದ ನಾಯಕರಾಗಿಯೂ ಅವರು ಆಯ್ಲೆಯಾಗಿದ್ದರು ಈ ಸಂದರ್ಭದಲ್ಲಿ ನೂತನ ಸಂಸದರನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ಕಾರ್ಯವೈಖರಿಯಿಂದಾಗಿ ಎನ್ಡಿಎ ಮೈತ್ರಿಯನ್ನು ಜನತೆ ಮತ್ತೊಮ್ಮೆ ಸ್ವೀಕರಿಸಿದ್ದಾರೆ ದೇಶವನ್ನು ಇನ್ನಷ್ಟು ಸಶಕ್ತಗೊಳಿಸಲು ಕಠಿಣ ಕ್ರಮದಿಂದ ಮತ್ತು ಪ್ರಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು ಲೋಕಸಭಾ ಚುನಾವಣೆಯಲ್ಲಿ ಅತ್ತಂತ ದೊಡ್ಡ ಬಹುಮತ ದೊರೆತಿದ್ದು ಜವಾಬ್ದಾರಿ ಹೆಚ್ಚಿಸಿದೆ ಮತ್ತು ಎನ್ಡಿಎ ಹೊಸ ಪ್ರಯಾಣವೊಂದನ್ನು ಆರಂಭಿಸಲಿದೆ ಎನ್ಡಿಎ ಮೈತ್ರಿಗಳು ಹೆಗಲಿಗೆ ಹೆಗಲು ಕೊಟ್ಟು ದೇಶದ ಅಭಿವೃದ್ದಿಗೆ ಶ್ರಮಿಸಬೇಕಾಗಿದೆ

ಸಿಕ್ಕಿಂ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಗಾಗಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಎಸ್ಕೆಎಂ ಅಧ್ಯಕ್ಷ ಪ್ರೇಮ್ ಸಿಂಗ್ ಗೋಲೆ ನಿನ್ನೆ ರಾಜ್ಯಪಾಲ ಗಂಗಾಪ್ರಸಾದ್ ಅವರನ್ನು ಭೇಟಿಯಾಗಿ ಸರ್ಕಾರ ರಚನೆಯ ಹಕ್ತು ಮಂಡಿಸಿದ್ದಾರೆ

ಕಳೆದ ಐದು ಅವಧಿಯಿಂದಲೂ ಅಧಿಕಾರದಲ್ಲಿದ್ದ ಎಸ್ಡಿಎಫ್ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡಿತ್ತು ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿರುವುದಾಗಿ ಆನಂತರ ಶ್ರೇಮ್ ಸಿಂಗ್ ಗೋರೆ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ನೂತನ ಮುಖ್ಯಮಂತ್ರಿಯ ಆಯ್ಲೆ ಅಧಿಕಾರವನ್ನು ಈಗಾಗಲೇ ಪಕ್ಷದ ಶಾಸಕರು ಗೋಲೆ ಅವರಿಗೆ ನೀಡಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಮುಂದಿನ ಸರ್ಕಾರದ ರಚನೆಗೂ ಮುನ್ನ ರಾಜ್ಯಪಾಲ ಗಂಗಾ ಪ್ರಸಾದ್ ಅವರು ಸಂವಿಧಾನ ಮತ್ತು ಕಾನೂನು ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿ ಆನಂತರ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಈ ಹಿನ್ನೆಲೆಯಲ್ಲಿ ಅವರು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರಲಿಲ್ಲ

ಭಾರತದ ಶೂಟರ್ಗಳಾದ ಅಪೂರ್ವಿ ಚಂಡೇಲಾ ಅಂಜುಮ್ ಮೌದ್ಗಿಲ್ ಮತ್ತು ಯಲಾವೆನಿಲ್ ವಲಾರಿವನ್ ಅವರು ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಿರುವ ಅಗ್ರಮಾನ್ಯ ಸ್ಪರ್ಧಿಗಳಾಗಿದ್ದಾರೆ

ಅಗ್ರ ಶ್ರೇಯಾಂಕಿತ ನೊವಾಕ್ ಜೊಕೋವಿಚ್ ನಯೋಮಿ ಒಸಾಕಾ ಹಾಲಿ ಚಾಂಪಿಯನ್ ರಾಫೆಲ್ ನಡಾಲ್ ಸಿಮೋನಾ ಹ್ಯಾಲಿಪ್ ರೋಜರ್ ಫೆಡರರ್ ಕರೊಲಿನಾ ಷ್ಲಿಸ್ಕೋವಾ ಡೊಮಿನಿಕ್ ಥೀಮ್ ಅಲೆಕ್ಸಾಂಡರ್ ಜ್ವೆರವ್ ಸೆರೆನಾ ವಿಲಿಯನ್ಸ್ ವೀನಸ್ ವಿಲಿಯಮ್ಸ್ ಮೊದಲಾದವರು ಈ ಟೂರ್ನಿಯಲ್ಲಿ ಆಡಲಿದ್ದಾರೆ ಭಾರತದ ಲಿಯಾಂಡರ್ ಪೇಸ್ ರೋಪನ್ ಬೋಪಣ್ಣ ದಿವಿಜ್ ಶರಣ್ ಕ್ರೀಡಾಕೂಟದಲ್ಲಿ ತಮ್ಮ ಪ್ರದರ್ಶನ ನೀಡಲಿದ್ದಾರೆ